ದೇಶಪಾಂಡೆ ತಿಳಿಸಿದ್ದಾರೆ

ಚಾರ್ಮಾಡಿ ಫಾಟಿಯಲ್ಲಿ ಮತ್ತೆ ಗುಡ್ಡ ಕುಸಿದಿರುವುದರಿಂದ ವಾಹನ ಸಂಚಾರ ನಿಷೇಧಿಸಲಾಗಿದೆ ಪರಿಸ್ತಿತಿ ಸರಿಯಾದ ಬಳಿಕ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಅತಿವೃಷ್ಷಿಯಿಂದ ಬಹಳಷ್ಟು ಹಾನಿಯಾಗಿದೆ ಯುದ್ದೋಪಾದಿಯಲ್ಲಿ ಪರಿಹಾರ ಕಾರ್ಯಗಳನ್ನು ಕ್ಷೆಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಕೂಡಾ ಧಾರಾಕಾರ ಮಳೆಯಾಗುತ್ತಿದ್ದು ಜಿಲ್ಲೆಯ ಬೆಳ್ತಂಗಡಿ ಪುತ್ತೂರು ಮತ್ತು ಸುಳ್ಯ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ನೈರುತ್ತ ಮುಂಗಾರು ತೀವ್ರಗೊಂಡಿದ್ದು ವ್ಯಾಪಕ ಮಳೆಯಾಗುತ್ತಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಪಸ್ತಗೊಂಡಿದೆ ವಿವಿಧೆಡೆ ರಸ್ತೆಗಳು ಪ್ರವಾಹ ನೀರಿನಿಂದಾಗಿ ಮುಳುಗಡೆಯಾಗಿದ್ದು ಸಂಚಾರ ಸ್ವಗಿತಗೊಂಡಿದೆ ಶೃಂಗೇರಿ ದೇಗುಲದ ಮುಂಭಾಗದ ಕಪ್ಪೆ ಶಂಕರ ನದಿಯ ಮೆಟ್ಟಲುಗಳು ಹಾಗೂ ಸಂಧ್ಯಾವಂದನೆ ಮಂಟಪ ಸಂಪೂರ್ಣ ಜಲಾವೃತಗೊಂಡಿದೆ

ಸಕಲೇಶಪುರ ಆಲೂರು ಬೇಲೂರು ಅರಕಲಗೂಡು ತಾಲೂಕಿನಲ್ಲಿ ಭಾರಿ ಮಳೆಯಾಗಿದೆ

ಕೇರಳದ ವ್ಲೆನಾಡು ಹಾಗೂ ಕೊಡಗಿನಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಸಂಗ್ರಹದ ಮಟ್ಟ ಏರಿಕೆಯಾಗಿದೆ

ಕಬಿನಿ ಜಲಾಶಯದ ಪ್ರದೇಶದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯದ ಒಳಹರಿವು ಹೆಚ್ಚಾಗಿದೆ ಜಲಾಶಯದ ನೀರಿನ ಮಟ್ಟ ಗರಿಷ್ಠ ಮಟ್ಟ ತಲುಪಿದ್ದು

ಕಬಿನಿ ನದಿಯ ತಗ್ಗು ಪ್ರದೇಶ ಹಾಗೂ ಎರಡೂ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕಬಿನಿ ಜಲಾಶಯ ವಿಭಾಗದ ಕಾರ್ಯಪಾಲಕ ಅಭಿಯಂತರ ಸಿ ಪಿ ಜಗದೀಶ್ ತಿಳಿಸಿದ್ದಾರೆ

ಐ ಶ್ರೀ ವಿದ್ಯಾ ಆದೇಶ ಹೊರಡಿಸಿದ್ದಾರೆ ಸಾರ್ವಜನಿಕರು ನಿಷೇಧಿತ ರಸ್ತೆಯ ಬದಲಿಗೆ ಗೋಣಿಕೊಪ್ಪ ಪೊನ್ನಂಪೇಟೆ ತ್ರೀಮಂಗಲ ಕುಟ್ಟ ಮಾರ್ಗವನ್ನು ಬಳಸುವಂತೆ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಶಾಸಕ ಕೆ

ಬೋಪಯ್ಯ ಮಳೆಯಿಂದ ಉಂಟಾಗಿರುವ ಹಾನಿ ಬಗ್ಗೆ ಪರಿತೀಲನೆ ಮಾಡಿದರು

ಮಳೆಯಿಂದ ಸಾಕಷ್ಟು ಹಾನಿಯಾಗಿದ್ದು

ಭಾಗಮಂಡಲದಲ್ಲಿ ಕಾವೇರಿ ನದಿ ಪ್ರವಾಹ ರೂಪಿಯಾಗಿ ಪರಿಯುತ್ತಿದ್ದು ದ್ವೀಪದಂತಾಗಿದೆ ಭಾಗಮಂಡಲದಿಂದ ತಲಕಾವೇರಿಗೆ ತೆರಳುವ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಪ್ರವಾಸಿಗರು ತೊಂದರೆ ಎದುರಿಸುವಂತಾಗಿದೆ ಈ ಮಧ್ಯೆ ಮಳೆಯಿಂದಾಗಿ ಸಂಪರ್ಕ ಕಡಿತಗೊಂಡಿದ್ದ ಕಣ್ಣೂರು ಕೇರಳ ರಸ್ತೆಯಲ್ಲಿ ರಕ್ಷಣಾ ಅಧಿಕಾರಿಗಳು ಕಾರ್ಯಚರಣೆ ನಡೆಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಲಿದ್ದಾರೆ ಮಳೆಯಿಂದಾಗಿ ಹಾರಂಗಿ ಜಲಾಶಯಕ್ಕೆ ಪರಿದುಬರುತ್ತಿರುವ ನೀರಿನ ಪ್ರಮಾಣ ಹೆಚ್ಚಳಗೊಂಡಿದೆ

ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ವಾನಿ ಕಾರ್ಲ್ ಲ್ಲನಡ್ ಸ್ಸೀನರ್ ಅವರ ಜನ್ನ ದಿನವನ್ನು ಈ ದಿನವನ್ನಾಗಿ ಆಚರಿಸುತ್ತಿದ್ದು ಬಳ್ಳಾರಿಯ ವಿಮ್ಲ್ ಆವರಣದಲ್ಲಿ ರಕ್ತದಾನ ಕುರಿತ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು ಬೆಂಗಳೂರಿನಲ್ಲಿ ಭಾರತ ಅಫ್ರಾನಿಸ್ತಾನ ನಡುವಿನ ಪ್ರಪ್ರಥಮ ಚಾರಿತ್ರಿಕ ಟೆಸ್ಟ್ ತ್ರಿಕೆಟ್ ಪಂದ್ಯ ಆರಂಭವಾಗಿದೆ ಕಳೆದ ವರ್ಷ ಜೂನ್ ನಲ್ಲಿ ಅಫ್ರಾನಿಸ್ತಾನಕ್ಕೆ ಟೆಸ್ಟ್ ಸ್ನಾನಮಾನ ದೊರೆತ ನಂತರ ನಡೆಯುತ್ತಿರುವ ಅತ್ಯಂತ ಮಹತ್ವದ ಪಂದ್ಯ ಇದಾಗಿದೆ ಮುಂಬರುವ ಇಂಗ್ಲೆಂಡ್ ಪ್ರವಾಸದ ಹಿನ್ನೆಲೆಯಲ್ಲಿ ಭಾರತ ಇದನ್ನು ಅಭ್ವಾಸ ಪಂದ್ವವೆಂದು ಪರಿಗಣಿಸಿದೆ ಉಭಯ ರಾಷ್ಟಗಳ ನಡುವೆ ನಡೆಯುತ್ತಿರುವ ಈ ಪಂದ್ವಕ್ಕೆ ಪ್ರಧಾನಿ ನರೇಂದ್ರಮೋದಿ ಶುಭ ಕೋರಿದ್ದು ಅಪ್ರಾನಿಸ್ತಾನಕ್ಕೆ ಈ ಪಂದ್ವ ಭಾರಿ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ ತ್ರೀಡಾ ವಾರ್ತಾ ಮತ್ತು ಪ್ರಸಾರ ಸಚಿವ ರಾಜ್ವವರ್ಧನ್ ರಾಥೋಡ್ ಭಾರತ ಅಪ್ಪಾನಿಸ್ತಾನದ ನಡುವಿನ ಬಾಂಧವ್ದ ಬಲವರ್ಧನೆಗೆ ಈ ಪಂದ್ಯ ಮಹತ್ವದ್ದಾಗಿದೆ ಸಂಸ್ಕೃತಿ ಮತ್ತು ತ್ರೀಡೆಯಿಂದ ಸಂಬಂಧ ವೃದ್ಧಿಗೆ ಸಹಕಾರಿಯಾಗಲಿದೆ ಇಂದಿನ ಬೆಳವಣಿಗೆ ಅತ್ತಂತ ಭಾವನಾತ್ಮಕವಾಗಿದ್ದು ಅಪ್ರನ್ ತಂಡಕ್ಕೆ ಶುಭ ಕೋರುವುದಾಗಿ ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಟಾಸ್ ಗೆದ್ದ ಭಾರತ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು

ಮಳೆಯಿಂದಾಗಿ ಇದೀಗ ಪಂದ್ಯ ಸ್ವಗಿತಗೊಂಡಿದೆ